ಎಸ್ ಯಡಿಯೂರಪ್ಪ

ರೈತರು ಆತಂಕಪಡುವ ಅಗತ್ತವಿಲ್ಲ ಕೃಷಿ ಖಾತೆ ಸಚಿವ ಬಿ

ಯಡಿಯೂರಪ್ಪ ಹೇಳಿದ್ದಾರೆ

ವಸತಿ ಅನುದಾನ ದುರುಪಯೋಗ ತಡೆಗಟ್ಟಲು ವಿಜಿಲ್ ಆಪ್ ತಂತ್ರಾಂಶ ಬಳಕೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎರಡನೇ ಅವಧಿಯ ಮೊದಲ ವರ್ಷದ ಎನ್ ಡಿ ಎ ಸರ್ಕಾರ ಅಮೋಫ ಸಾಧನೆ ಮಾಡಿದ್ದು ದೇಶದ ಹಿತದೃಷ್ಟಿ ಮತ್ತು ಜನಪರವಾಗಿ ಪಲವಾರು ತೀರ್ಮಾನಗಳನ್ನು ಕೈಗೊಂಡಿದೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದರು

ರೈತರು ಆತಂಕಪಡುವ ಅಗತ್ಯವಿಲ್ಲ ಎಂದು ಕೃಷಿ ಖಾತೆ ಸಚಿವ ಬಿ

ಪಾಟೀಲ ಹೇಳಿದ್ದಾರೆ ತುಮಕೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಮಿಡತೆಗಳು ರಾಜ್ಯ ಪ್ರವೇಶಿಸಲಿವೆ ಎನ್ನುವ ಆತಂಕವಿತ್ತು ಆದರೆ ವಿಜ್ಞಾನಿಗಳ ಪ್ರಕಾರ ಗಾಳಿಯನ್ನು ಅವಲಂಬಿಸಿ ಚಲಿಸುವ ಈ ಮಿಡತೆಗಳು ಈಶಾನ್ಯ ದಿಕ್ಕಿನತ್ತ ಸಾಗುತ್ತಿವೆ ಸರ್ಕಾರ ಎಲ್ಲ ರೀತಿಯ ಮುನ್ನಚ್ವರಿಕೆ ಕ್ರಮಗಳನ್ನು ಕೈಗೊಂಡಿದೆ ಎಂದರು ಲಾಕ್ಡೌನ್ ಸಂದರ್ಭದಲ್ಲಿ ಹೂವು ಹಣ್ಣು ತರಕಾರಿ ಬೆಳೆದ ರೈತರಿಗೆ ಪರಿಹಾರ ನೀಡಲು ಕ್ರಮ ಕ್ಕೆಗೊಳ್ಳುತ್ತಿದ್ದು ರೈತರ ಸಂಕಷ್ನಗಳಿಗೆ ಸರ್ಕಾರ ಪರಿಣಾಮಕಾರಿಯಾಗಿ ಸ್ವಂದಿಸಲಿದೆ ಎಂದು ಸಚಿವ ಬಿ

ಸದ್ದದಲ್ಲಿ ಈ ಕುರಿತು ನಿರ್ಧಾರ ಪ್ರಕಟಿಸಲಾಗುವುದು ಎಂದು ಸಾರಿಗೆ ಸಚಿವ ಲಕ್ಷ್ಣಣ ಸವದಿ ಹೇಳಿದ್ದಾರೆ ಬಳ್ಳಾರಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಸ್ಥೆಗೆ ಆಗುತ್ತಿರುವ ನಷ್ಟವನ್ನು ಸರಿದೂಗಿಸಲು ಲಾಭವಲ್ಲದ ಮಾರ್ಗಗಳಲ್ಲಿ ಬಸ್ ಸಂಚಾರ ಕಡಿಮೆ ಮಾಡುವುದು ಅನಾವಶ್ಯಕ ಸಿಬ್ಬಂದಿ ಕಡಿಮೆ ಮಾಡುವುದು ಸೇರಿದಂತೆ ಹಲವು ಉಪ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದರು

ಆದರೂ ಜನರ ಅಗತ್ಯತೆ ಹಿನ್ನಲೆ ಬಸ್ಗಳನ್ನು ಓಡಿಸಲಾಗುತ್ತಿದೆ ಹಂತವಾಗಿ ಗ್ರಮೀಣ ಪ್ರದೇಶಗಳಗೂ ಬಸ್ ಸಂಚಾರ ಆರಂಭಿಸಲಾಗುವುದು ಎಂದು ಸಚಿವ ಲಕ್ಷ್ಮಣ ಸವದಿ ತಿಳಿಸಿದರು

ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಒಂದು ವರ್ಷದ ಸಾಧನೆ ಕುರಿತು ಹುಬ್ಬಳ್ಳಿಯಲ್ಲಿ ನಿನ್ನೆ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಫೋಷವಾಖ್ಯದಂತೆ ಎರಡನೇ ಅವಧಿಯಲ್ಲಿ ಹಲವು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದಾರೆ ಎಂದರು

ಸಪ್ತಪದಿ ಯೋಜನೆಗೆ ಚಾಲನೆ ನೀಡಲು ನಿರ್ಧರಿಸಲಾಗಿತ್ತು ಆದರೆ ಲಾಕ್ಡೌನ್ನಿಂದಾಗಿ ಯೋಜನೆಯನ್ನು ಮುಂದೂಡಬೇಕಾಯಿತು ಎಂದರು

ನಿನ್ನೆ ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸದ್ದು

ಕುಪೇಂದ್ರ ರೆಡ್ಡಿ ಪ್ರಭಾಕರ ಕೋರೆ ಎಂ

ರಾಜೀವಗೌಡ ಮತ್ತು ಬಿ

ಈ ನಾಲ್ಲು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ

ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆ ಮತ್ತೆರಡು ಕೋವಿಡ್ ಪಾಸಿಟವ್ ಪ್ರಕರಣಗಳು ಪತ್ತೆಯಾಗಿದ್ದು

ಸೋಂಕಿತರೆಲ್ಲರೂ ಮಹಾರಾಷ್ಟ ಪ್ರವಾಸ ಹಿನ್ನೆಲೆ ಹೊಂದಿದ್ದಾರೆ

ಮಾಹಿತಿ ನೀಡಿದ್ದಾರೆ

ಇದು ಆರೋಗ್ಯ ಕ್ಷೇತ್ರದಲ್ಲಿ ಈ ಹಿಂದಿನ ಯಾವುದೇ ಸರ್ಕಾರ ಕೈಗೊಂಡ ಕಾರ್ಯಕ್ರಮಗಳನ್ನು ಮೀರಿಸುವ ಸಾಧನೆಯಾಗಿದೆ ಎಂದರು ಆರೋಗ್ಯ ಕ್ಷೇತ್ರವನ್ನು ಬಲಪಡಿಸುವ ನಿಟ್ಟನಲ್ಲಿ ಮೂಲಸೌಕರ್ಯ ಹಾಗೂ ಶಿಕ್ಷಣ ಗುಣಮಟ್ಟ ವೃದ್ಧಿಗೆ ಗಮನ ನೀಡಲಾಗಿದೆ

ಸಭೆಯ ನಂತರ ಈ ಕುರಿತು ಮಾಹಿತಿ ನೀಡಿದ ಸಚಿವ ಪ್ರಕಾಶ್ ಜಾವಡೇಕರ್ ಸ್ವಾವಲಂಬಿ ಭಾರತದ ಫೋಷಣೆಗಳಿಗೆ ಪೂರಕವಾಗಿ ರೈತರ ಶ್ರಮಿಕರ ಜೀವನದಲ್ಲಿ ಪರಿವರ್ತನಾತ್ಮಕ ಬದಲಾವಣೆ ತರುವಂತಹ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದರು ಸಂಕಷ್ಟದಲ್ಲಿರುವ ಎರಡು ಲಕ್ಷ ಎಂ ಎಸ್ ಎಂ

ಹಣ್ಣು ತರಕಾರಿ ಸೊಪ್ಪು ಮಾರಾಟ ಮಾಡುವ ಸಣ್ಣಪುಟ್ಟ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಿಗಳಿಗೂ ಸಾಲ ಸೌಲಭ್ಯ ಕಲ್ಪಿಸಲು ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದರು